ಶಾಂತಿ ಸ್ಥಾಪನೆಗೆ ಆದ್ದತೆ ನೀಡುವುದು ಹಾಗೂ ಪರಿಣಾಮಕಾರಿ ಅನುಷ್ಠಾನಕ್ಕೆ ಕಟಬದ್ದವಾಗಿರುವುದನನ್ನು ಬಿಮ್ಸ್ಟಿಕ್ ನಾಯಕರು ಪುನಃ ದೃಢೀಕರಿಸಿದರು ಎಂದು ನಮ್ನ ಬಾತ್ತಿದಾರರು ವರದಿಮಾಡಿದ್ದಾರೆ

ಪಿ ಶರ್ಮಾಒಲಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸರ್ವಾನುಮತದ ನಿರ್ಣಯವನ್ನು ಕೈಗೊಳ್ಳಲಾಯಿತು ನೇಪಾಳದ ಪ್ರಧಾನಿ ಕೆ ಪಿ ಶರ್ಮಾಒಲಿ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಬಂಗಾಳಕೊಲ್ಲಿ ಪ್ರದೇಶದಲ್ಲಿ ಶಾಂತಿ ಸ್ಟಾಪನೆ ಸುಸ್ತಿರ ಅಭಿವೃದ್ದಿಗೆ ಕಕ್ಕಂಡು ನಿರ್ಣಯ ಸಹಕಾರಿಯಾಗಲಿದೆ ಎಂದು ಪ್ರಕಟಿಸಿದರು ಆರ್ಥಿಕ ಸುಧಾರಣೆ ಹಾಗೂ ಪ್ರಾದೇಶಿಕ ವಲಯದಲ್ಲಿ ಪ್ರೋತ್ವಾಹ ನೀಡುವುದರ ಜೊತೆಗೆ ವ್ಯಾಪಾರ ವಹಿವಾಟು ಬಲವರ್ಧನೆಗೆ ಬಿಮ್ಸ್ಟಿಕ್ ದೇಶಗಳು ತಮ್ನ ಬೆಂಬಲವನ್ನು ಪುನಃ ಪ್ರತಿಪಾದಿಸಿದವು ಮುಂಬರುವ ದಿನಗಳಲ್ಲಿ ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ದಿಗೆ ಬಿಮ್ಸ್ಟಿಕ್ ನಾಯಕರು ಬಲವಾಗಿ ಸಮರ್ಥನೆ ಮಾಡಿಕೊಂಡರು ಈ ವಲಯದಲ್ಲಿ ಭಯೋತ್ವಾದನಾ ಚಟುವಟಿಕೆಯನ್ನು ನಿರ್ಮೂಲನೆ ಮಾಡುವ ಪ್ರಮುಖ ನಿರ್ಧಾರಕ್ಕೆ ಎಲ್ಲಾ ನಾಯಕರು ಸರ್ವಾನುಮತದ ಬೆಂಬಲ ವ್ಲಕ್ತಪಡಿಸಿದರು ಭಯೋತ್ವಾದನಾ ಚಟುವಟಕೆ ನಿರ್ಮೂಲನೆ ಜೊತೆಗೆ ಭಯೋತ್ವಾದಕರಿಗೆ ಬೆಂಬಲ ನೀಡುವ ಪ್ರೋತ್ಪಾಹಿಸುವ ದೇಶಗಳ ಮೇಲೆಯೂ ಕಠಿಣ ಕ್ರಮ ಕೈಗೊಳ್ಳುವ ಬಗ್ಗೆ ಎಲ್ಲಾ ನಾಯಕರು ಸಹಮತ ವ್ಯಕ್ತಪಡಿಸಿದ್ದು ಇದು ಸಮ್ಮೇಳನದ ಪ್ರಮುಖ ಗುರಿಯಾಗಿತ್ತು ಎಂದು ವಕ್ತಾರರು ಹೇಳಿದ್ದಾರೆ

ಪ್ರಾದೇಶಿಕ ವಲಯದಲ್ಲಿ ಅಂತರ್ಜಾಲ ದುರ್ಬಳಕೆ ತಡೆಗೆ ಕಠಿಣ ಕಾನೂನು ತರಲು ಸಮ್ನತಿ ವ್ಚಕ್ತ ಪಡಿಸಿತು ಬಿಮ್ಸ್ಟಿಕ್ ದೇಶಗಳ ನಡುವೆ ಇಂಧನ ಸಹಕಾರ ವಲಯದ ಉತ್ತೇಜನ ಒಡಂಬಡಿಕೆಗೆ ಅಂಕಿತ ಹಾಕಲಾಗಿತ್ತು

ಶ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ನೇಪಾಳದ ಪ್ರಧಾನಿ ಕೆ

ಶರ್ಮಾಬಲಿ ಅವರು ಕಕ್ಕಂಡುವಿನಲ್ಲಿ ಇಂದು ನೇಪಾಳ ಭಾರತ ಮೈತ್ರಿ ಧರ್ಮಶಾಲಾವನ್ನು ಉದ್ವಾಟಿಸಿದರು

ಪ್ರಧಾನಮಂತ್ರಿ ನರೇಂದ್ರಮೋದಿ ಮಾತನಾಡಿ ಎರಡೂ ದೇಶಗಳ ನಡುವೆ ದ್ವಿಪಕ್ಷೀಯ ಬಾಂದವ್ದ ವೃದ್ದಿಗೆ ಈ ಮ್ನೆತ್ರಿ ಧರ್ಮಶಾಲಾ ಸಹಕಾರಿಯಾಗಲಿದೆ ಬುದ್ದನ ತತ್ವದಂತೆ ಭಯೋತ್ವಾದನೆ ನಿರ್ಮೂಲನೆಗೆ ಬುದ್ದನ ಸಂದೇಶವು ಸಹಕಾರಿಯಾಗಲಿದೆ ಎಂದರು ಭಾರತದ ಸಬ್ಕಾ ಸಾತ್ ಸಬ್ಕಾ ವಿಕಾಸ್ ಮಂತ್ರವು ಎರಡೂ ದೇಶಗಳಿಗೆ ಅನುಕೂಲವಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದರು ಭಾರತ ನೇಪಾಳ ನಡುವೆ ಹಲವು ಪ್ರಮುಖ ವಿಷಯಗಳ ಕುರಿತು ಉಭಯ ದೇಶಗಳ ನಾಯಕರು ಸಮಾಲೋಟಿಸಿ ಯೋಜನೆಗಳ ಕಾರ್ಯಪ್ರಗತಿ ಕುರಿತಂತೆ ಚರ್ಚೆ ನಡೆಸಿದರು ಎಂದು ವಿದೇತಾಂಗ ಇಲಾಖೆಯ ವಕ್ತಾರರು ತಿಳಿಸಿದ್ದಾರೆ ಭಾರತ ಮತ್ತು ನೇಪಾಳ ನಡುವೆ ಇದೇ ಸಂದರ್ಭದಲ್ಲಿ ಹಲವು ಒಡಂಬಡಿಕೆಗೆ ಅಂಕಿತ ಹಾಕಲಾಯಿತು

ಜಮ್ಗು ಕಾಶ್ಮೀರದ ಸರ್ಕಾರ ನಗರ ಸ್ವಳೀಯ ಸಂಸ್ಥೆಗಳಲ್ಲಿ ಚರಾಸ್ತಿ ಮತ್ತು ಸ್ವಿರಾಸ್ತಿಯನ್ನು ಬೇರೆಯವರು ಖರೀದಿಸುವುದನ್ನು ನಿರ್ಬಂಧಿಸುವ ಕಾನೂನನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ನ ವಿಭಾಗಿಯ ಪೀಠ ವಿಚಾರಣೆಯನ್ನು ಮುಂದೂಡಿತು

ಅಟಾರ್ನಿ ಜನರಲ್ ಅವರು ಈ ಕುರಿತಂತೆ ನ್ಲಾಯಪೀಠಕ್ಕೆ ಸಮಗ್ರ ಮಾಹಿತಿಯನ್ನು ನೀಡಿದರು ಎಂದು ನಮ್ಮ ಬಾತ್ತಿದಾರರು ವರದಿಮಾಡಿದ್ದಾರೆ ಏರ್ಸೆಲ್ ಮ್ಹಾಕ್ಸಿಸ್ ಆಕ್ರಮ ಹಣಕಾಸು ವಹಿವಾಟು ಕುರಿತಂತೆ ಕಾಂಗ್ರೆಸ್ ಹಿರಿಯ ಮುಖಂಡ ಕೇಂದ್ರ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂ ಅವರನ್ನು ಜಾರಿ ನಿರ್ದೇಶನಾಲಯ ಇಂದು ಪಲವಾರು ವಿಷಯಗಳ ಕುರಿತು ಪ್ರಶ್ನಿಸಿತು ಎಂದು ವರದಿಯಾಗಿದೆ

ಚಿದಂಬರಂ ಅವರನ್ನು ವಿಚಾರಣೆ ನಡೆಸಿತು

ಮತದಾನ ಪ್ರಕ್ರಿಯೆ ಾಂತಿಯುತವಾಗಿ ನಡೆದಿದ್ದು ಯಾವುದೇ ರೀತಿಯ ಅಹಿತಕರ ಫಟನೆಗಳು ನಡೆದ ಬಗ್ಗೆ ವರದಿಯಾಗಿಲ್ಲ

ಆ ನಿಟ್ಟನಲ್ಲಿ ಎಲ್ಲಾ ಮಾಹಿತಿಗಳನ್ನು ಪರಿಪೂರ್ಣವಾಗಿ ಸಂಗ್ರಹಿಸುವ ಬಗ್ಗೆ ಪ್ರಾಸ್ತಾವಿಕವಾಗಿ ಚರ್ಚೆ ನಡೆಸಲಾಯಿತು ಎಂದರು

ಜನನ ಮತ್ತು ಮರಣ ಕುರಿತಂತೆ ಈಗಾಗಲೇ ಜಾರಿಯಲ್ಲಿರುವ ನಾಗರಿಕ ನೊಂದಣಿ ಕಾರ್ಯದಲ್ಲಿ ಸರಣಿಕರಣ ಪದ್ದತಿ ಅಳವಡಿಕೆಗೂ ಅಗತ್ನಕ್ರಮ ಕ್ಲೆಗೊಳ್ಳುವ ಬಗ್ಗೆ ಪರಾಮರ್ಶಿಸಲಾಯಿತು ಎಂದರು ಮಕ್ಕಳ ಅಸಹಜ ಸಾವು ಹಾಗೂ ಪೌಷ್ಟಿಕಾಂಶ ಕೊರತೆಯಿಂದ ಶಿಶು ಮರಣ ಪ್ರಮಾಣದ ದಾಖಲಾತಿ ಕುರಿತಂತೆ ಸಮಗ್ರ ಮಾಹಿತಿಯನ್ನು ಗಣತಿ ಕಾರ್ಯದಲ್ಲಿ ನಮೂದಿಸುವಂತೆ ಗೃಹಖಾತೆ ರಾಜ್ಲಸಚಿವ ಕಿರಣ್ ರಿಜುಜೂ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಹಕಾರ್ಯದರ್ತಿ ರಾಜು ಗೌಬ ಸೇರಿದಂತೆ ಜನಗಣತಿ ನೊಂದಣಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಜರಿದ್ದರು ಭಾರತೀಯ ಅಂಚೆ ಪೇಮೆಂಟ್ ಬ್ಲಾಂಕ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಚಾಲನೆ ನೀಡಲಿದ್ದಾರೆ ನವದೆಹಲಿಯ ತಾಲ್ಕಟೋರ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ಸಮಾರಂಭದಲ್ಲಿ ನೂತನ ಸೇವಾ ವ್ಯವಸ್ನೆಯನ್ನು ಉದ್ಘಾಟಿಸಲಿದ್ದಾರೆ ಸಾಮಾನ್ಯ ಜನರನ್ನು ಆರ್ಥಿಕ ಒಳಗೊಳ್ಳುವಿಕೆ ವ್ಲಾಪ್ತಿಗೆ ತರುವ ಉದ್ದೇತದಿಂದ ಕ್ಲೆಗೆಟಕುವ ಎಲ್ಲರಿಗೂ ಸುಲಭವಾಗಿ ದೊರೆಯುವ ಹಾಗೂ ವಿಶ್ವಾಸಾರ್ಹ ಬ್ಯಾಂಕಿಂಗ್ ಸೌಲಭ್ಯ ಕಲ್ಪಿಸುವ ಉದ್ದೇಶದಿಂದ ಭಾರತೀಯ ಅಂಚೆ ಪೇಮೆಂಟ್ ಬ್ಲಾಂಕ್ ಸ್ಥಾಪಿಸಲಾಗುತ್ತಿದೆ ದೇತದ ಪ್ರತಿಯೊಬ್ಲರಿಗೂ ಭಾರತೀಯ ಅಂಚೆಯ ಮೂಲಕ ಬ್ಲಾಂಕಿಂಗ್ ಸೇವೆ ದೊರಕಿಸಿಕೊಡುವ ಉದ್ದೇತದಿಂದ ಪೇಮೆಂಟ್ ಬ್ಡಾಂಕ್ ಸ್ವಾಪಿಸುತ್ತಿದ್ದು

ಸ್ಟ್ವಾತ್ನಲ್ಲಿ ಮರುಷರ ವಿಭಾಗದಲ್ಲಿ ಭಾರತ ಕಂಚಿನ ಪದಕ ಗೆದ್ದುಕೊಂಡರೆ ಮಹಿಳಾ ಫಟಕ ಫೈನಲ್ ಪ್ರವೇಶಿಸಿದೆ

ಚೈನಾ ಅತಿ ಹೆಚ್ಚು ಪದಕ ಪಡೆದು ಪ್ರಥಮ ಸ್ಥಾನದಲ್ಲಿದ್ದರೆ ಜಪಾನ್ ಮತ್ತು ದಕ್ಷಿಣಾ ಕೊರಿಯಾ ನಂತರದ ಸ್ಥಾನದಲ್ಲಿರುವ ದೇಶಗಳು